ಶಬರಿಮಲ್ಲೆ ಅಯ್ಲಪ್ಪ ದೇವಾಲಯಕ್ಕೆ ಮಹಿಳೆಯರ ಪ್ರವೇಶ ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನೆ ಮತ್ತಷ್ಟು ತೀವ್ರ

ಅರ್ಜೆಂಟೈನಾ ಯುವ ಒಲಿಂಪಿಕ್ ಕ್ರೀಡಾಕೂಟ ಬಿಲ್ಲುಗಾರಿಕೆಯಲ್ಲಿ ಭಾರತಕ್ಕೆ ಮೊದಲ ಬೆಳ್ಳ ಪದಕ ಗೆದ್ದ ಆಕಾಶ್ ಮಲ್ಲಿಕ್

ಏಷ್ಲಾ ಪುರುಪರ ಹಾಕಿ ಚಾಂಪಿಯನ್ ಟ್ರೋಫಿ ಮಸ್ಲಟ್ನಲ್ಲಿ ಇಂದು ಸಂಜೆ ಆರಂಭಿಕ ಪಂದ್ಲದಲ್ಲಿ ಭಾರತ ಮತ್ತು ಓಮನ್ ಮುಖಾಮುಖಿ

ಕಳೆದ ರಾತ್ರಿ ಬೆಲ್ಲಿಯಂಗೆ ತಲುಪಿರುವ ಉಪರಾಷ್ಷಪತಿ ಎಂ ವೆಂಕಯ್ಲ ನಾಯ್ಡು ಅವರು ಎರಡು ದಿನ ನಡೆಯುವ ಸಭೆಯಲ್ಲಿ ಭಾರತ ತಂಡದ ನಿಯೋಗದ ನೇತೃತ್ವ ವಹಿಸಿದ್ದಾರೆ ಜಾಗತಿಕ ಸವಾಲುಗಳಿಗೆ ಜಾಗತಿಕ ಪಾಲುದಾರರು ಎಂಬುದು ಈ ವರ್ಷದ ಘೋಷವಾಕ್ಷವಾಗಿದೆ ಸಂಪರ್ಕ ವ್ಯಾಪಾರ ಮತ್ತು ಹೂಡಿಕೆ ಸುಕ್ಕಿರ ಅಭಿವೃದ್ಧಿ ಹವಾಮಾನ ಬದಲಾವಣೆ ಪ್ರವಾಸೋದ್ಯಮ ವಲಸೆ ಕಡಲ ಭದ್ರತೆ ಮತ್ತು ಸೈಬರ್ ಸ್ಷೇಸ್ಗೆ ಸಂಬಂಧಿತ ವಿಷಯಗಳ ಕುರಿತು ಸಭೆಯಲ್ಲಿ ಹೆಚ್ಚು ಚರ್ಚೆ ನಡೆಯಲಿದೆ

ಇವರಲ್ಲದೆ ಯುರೋಪಿಯನ್ ಯೂನಿಯನ್ ಮತ್ತು ಆಸೀಯಾನ್ ನ ಪ್ರಧಾನ ಕಾರ್ಯದರ್ಶಿ ಸಭೆಯಲ್ಲಿ ಪಾರ್ಗೊಳ್ಳಲಿದ್ದಾರೆ ಉದ್ಘಾಟನಾ ಸಮಾರಂಭದ ಬಳಿಕ ವೆಂಕಯ್ದನಾಯ್ದು ಅವರು ವಿವಿಧ ರಾಷ್ಷಗಳ ಪ್ರತಿಯೊಂದಿಗೆ ದ್ವಿಪಕ್ಷೀಯ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ನಂತರ ಆಂಟ್ವಾರ್ಪದ ವಿಲ್ರಿಜಿಕ್ಕಾದಲ್ಲಿರುವ ಜೈನ್ ಸಂಸ್ಕೃತಿ ಕೇಂದ್ರದಲ್ಲಿ ಭಾರತೀಯರನ್ನುದ್ದೇಶಿ ಭಾಷಣ ಮಾಡಲಿದ್ದಾರೆ ಭಾರತ ಪ್ರವಾಸದಲ್ಲಿರುವ ಬೆಲಾರಸ್ನ ವಿದೇಶಾಂಗ ವ್ಯವಹಾರಗಳ ಸಹಾಯಕ ಸಚಿವ ಆಂಡ್ರಿ ಡಾಷ್ತಿನಸ್ ಅವರು ಇಂದು ದೆಹಲಿಯಲ್ಲಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಭಾರತ ಮತ್ತು ಬೆಲಾರಸ್ ನಡುವಿನ ದ್ವಿಪಕ್ಷೀಯ ಸಹಕಾರ ಮತ್ತು ಸಂಬಂಧವನ್ನು ಎಲ್ಲಾ ಹಂತದಲ್ಲೂ ಬಲಗೊಳಿಸಲು ಪರಸ್ಪರ ವಿಶ್ವಾಸ ಮತ್ತು ನಂಬಿಕೆ ಹೊಂದಲಾಗಿದೆ ಈ ನಿಟ್ಟನಲ್ಲಿ ಉಭಯ ರಾಷ್ಟಗಳ ಸಂಬಂಧದ ಪರಾಮರ್ಶೆ ನಡೆಸಲಾಗಿದೆ ಎಂದು ಸುಷ್ಮಾ ಸ್ವರಾಜ್ ತಿಳಿಸಿದರು ಮೂರು ದಿನಗಳ ಭಾರತ ಪ್ರವಾಸ ಕೈಗೊಂಡಿರುವ ಶ್ರೀಲಂಕಾ ಪ್ರಧಾನಮಂತ್ರಿ ರಣಿಲ್ ವಿಕ್ರೆಮೆಸಿಂಘೆ ಅವರು ಇಂದು ಸಂಜೆ ದೆಹಲಿಗೆ ಆಗಮಿಸಲಿದ್ದಾರೆ ತಮ್ಮ ವಾಸ್ತವ್ಯದ ಅವಧಿಯಲ್ಲಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ನಾನಾ ವಿಷಯಗಳ ಕುರಿತು ವಿಸ್ತತ ಸಮಾಲೋಚನೆ ನಡೆಸಲಿದ್ದಾರೆ ಶ್ರೀಲಂಕಾದ ಜಾಫ್ನಾದಲ್ಲಿ ಭಾರತದ ನೆರವಿನಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ವಸತಿ ಯೋಜನೆ ಕುರಿತು ಉಭಯ ನಾಯಕರು ಪರಾಮರ್ಶೆ ನಡೆಸುವ ಸಾಧ್ಯತೆ ಇದೆ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಶ್ರೀಲಂಕಾ ನಾನಾ ಕ್ಷೇತ್ರಗಳಲ್ಲಿ ನಿಕಟ ಸಂಬಂಧ ಸಾಧಿಸಿವೆ ಎಂದು ನಮ್ಮ ಆಕಾಶವಾಣಿ ಬಾತ್ಸೀದಾರರು ವರದಿ ಮಾಡಿದ್ದಾರೆ

ಪೆಟ್ರೋಲಿಯಂ ಐಟಿ ಹಣಕಾಸು ಸೇವೆಗಳು ರಿಯಲ್ ಎಸ್ವೇಟ್ ಮತ್ತು ದೂರಸಂಪರ್ಕ ಸೇರಿದಂತೆ ನಾನಾ ಕ್ಷೇತ್ರಗಳಲ್ಲಿ ಭಾರತ ಹೂಡಿಕೆ ಮಾಡಿದೆ ಅಲ್ಲದೆ ಭಾರತದ ನೇರ ಹೂಡಿಕೆಗೆ ಶ್ರೀಲಂಕಾ ಆದ್ಯತೆಯ ರಾಷ್ಟವಾಗಿದೆ ಸಾರ್ಕ್ ರಾಷ್ಟಗಳ ಪೈಕಿ ಶ್ರೀಲಂಕಾವು ಭಾರತದ ಬಹುದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟವಾಗಿದೆ

ಶ್ರೀಲಂಕಾ ಅಧ್ವಕ್ಷ ಮೈತ್ರಿಪಾಲಾ ಸಿರಿಸೇನಾ ಅವರು ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿದ್ದರು ಈ ವೇಳೆ ಸಿರಿಸೇನಾ ಅವರು ಅಧ್ಯಕ್ಷ ಹಾಗೂ ಶ್ರೀಲಂಕಾದ ಮಾಜಿ ರಕ್ಷಣಾ ಕಾರ್ಯದರ್ಶಿ ಹತ್ಯೆಗೆ ಭಾರತ ಪಾತ್ರವಹಿಸಿರುವ ಶಂಕೆಯಿದೆ ಎಂಬ ಮಾಧ್ಯಮಗಳ ವರದಿಯನ್ನು ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ ಇದೊಂದು ಆಧಾರ ರಹಿತ ಆರೋಪವಾಗಿದ್ದು ಸುಳ್ಳನಿಂದ ಕೂಡಿದೆ ಜತೆಗೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಬಾಂಧವ್ಯಕ್ಕೆ ದಕ್ಕೆಯುಂಟುಮಾಡಲು ಹಾಗೂ ಉಭಯ ರಾಷ್ಟಗಳ ನಡುವೆ ಭಿನ್ನಾಭಿಪ್ರಾಯ ತರೆದೋರಿಸಲು ಇಂತಹ ವರದಿ ಮಾಡಲಾಗಿದೆ ಎಂದು ಶ್ರೀಲಂಕಾ ಅಧ್ಯಕ್ಷರು ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಧಾನಿ ನರೇಂದ್ರ ಮೋದಿ ಶ್ರೀಲಂಕಾ ಸರ್ಕಾರ ಸಾರ್ವಜನಿಕವಾಗಿ ಇಂತಹ ವರದಿಗಳನ್ನು ತಿರಸ್ಕರಿಸಬೇಕು ಎಂದು ಸಿರಿಸೇನಾ ಅವರಿಗೆ ತಿಳಿಸಿದ್ದಾರೆ ಮುಂಬರುವ ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳಗೆ ಕೇಂದ್ರ ಚುನಾವಣಾ ಆಯೋಗವು ಚುನಾವಣಾ ವೆಚ್ಚ ಮಿತಿ ನಿಗದಿ ಮಾಡಿದೆ

ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳಿಗೆ ಈ ಕುರಿತು ಜಾಗೃತಿ ಮೂಡಿಸಲು ಆಯೋಗವು ರಾಜ್ಥಾದ್ಯಂತ ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ಚುನಾವಣಾ ಪ್ರಚಾರಕ್ಕೆ ಸಂಬಂಧಿಸಿದಂತೆ ಮಾಡುವ ಎಲ್ಲ ವೆಚ್ಚಗಳನ್ನು ತೋರಿಸಲು ಪ್ರತಿ ಅಭ್ಯರ್ಥಿಯು ಪ್ರತ್ಯೇಕ ಬ್ಯಾಂಕ್ ಬಾತೆಗಳನ್ನು ತೆರೆಯುವಂತೆ ಸೂಚಿಸಲಾಗಿದೆ ಎಂದು ಛತ್ತೀಸ್ಗಢ ಮುಖ್ಯ ಚುನಾವಣಾಧಿಕಾರಿ ಸುಬ್ರತ್ ಸಾಹು ತಿಳಿಸಿದ್ದಾರೆ ಕೇರಳದ ಶಬರಿಮಲೈ ಅಯ್ಯಪ್ಪಡ್ವಾಮಿ ದೇವಾಲಯಕ್ಕೆ ಮಹಿಳೆಯರ ಶ್ರವೇಶ ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನೆ ಮತ್ತಪ್ಟು ತೀವ್ರ ಸ್ವರೂಪ ಪಡೆದಿದೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟನಲ್ಲಿ ನಾಳೆವರೆಗೆ ನಿಷೇಧಾಜ್ಞೆ ವಿಸ್ತರಿಸುವ ಎಲ್ಲ ಸಾಧ್ಯತೆಗಳಿವೆ

ನಿಷೇಧಾಜ್ಞೆಯ ನಡುವೆಯೂ ನ್ಯೂಯಾರ್ಕ್ ಟೈಮ್ಸ್ನ ಪತ್ರಕರ್ತೆಯೊಬ್ಬರಿಗೆ ದೇವಾಲಯ ಪ್ರವೇಶ ನಿರಾಕರಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಶಬರಿಮಲೈ ದೇವಾಲಯದ ಸುತ್ತಮುತ್ತ ಭದ್ರತೆ ಹೆಚ್ಚಸಲಾಗಿದೆ ಭಕ್ತರ ವಾಹನಗಳ ಮೇಲೆ ಪೊಲೀಸರು ಸಂಪೂರ್ಣ ನಿಗಾ ವಹಿಸಿದ್ದಾರೆ ಈ ಮಧ್ಯೆ ಸುಪ್ರಿಂಕೋರ್ಟ್ ತೀರ್ಮ ವಿರೋಧಿಸಿ ನಾನಾ ಹಿಂದೂ ಪರ ಸಂಘಟನೆಗಳು ಇಂದು ಮುಂಜಾನೆಯಿಂದ ಬಂದ್ ಕರೆ ನೀಡಿವೆ ಪಂಬಾ ನಿಲಕಲ್ ಎರುಮೇಳಿ ಸೇರಿದಂತೆ ಶಬರಿಮಲೈ ಮಾರ್ಗದ ಉದ್ದಕ್ಕೂ ವಿಶೇಷ ಭದ್ರತಾ ಮ್ಯವಸ್ಥೆ ಕೈಗೊಳ್ಳಲಾಗಿದೆ ಕೇರಳ ರಾಜ್ವದ ವಿವಿಧೆಡೆ ಸರ್ಕಾರಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಮತ್ತಿತರ ಸಣ್ಣಪುಟ್ಟ ಅಹಿತಕರ ಫಟನೆಗಳು ವರದಿಯಾಗಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬಿಜೆಪಿ ಮತ್ತು ಅದರ ಎನ್ಡಿಎ ಪಾಲುದಾರ ಪಕ್ಷಗಳು ಬಂದ್ ಕರೆಗೆ ಬೆಂಬಲ ಸೂಚಿಸಿವೆ ಕಾಂಗ್ರೆಸ್ ಈ ಬಂದ್ಗೆ ಬೆಂಬಲ ನೀಡಿಲ್ಲ ಆದರೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಅದು ತಿಳಿಸಿದೆ ಮಹಿಳೆಯರ ಪ್ರವೇಶ ವಿರೋಧಿಸಿ ನಡೆಯುತ್ತಿರುವ ಬಂದ್ ಮತ್ತು ಪ್ರತಿಭಟನೆಯ ನಡುವೆಯೂ ದೇವಾಲಯವನ್ನು ಇಂದು ಮುಂಜಾನೆ ತೆರೆಯಲಾಗಿದ್ದು ಅಪಾರ ಸಂಖ್ಯೆಯ ಭಕ್ತರು ಆಗಮಿಸುತ್ತಿದ್ದಾರೆ

ಭೂತಾನ್ನಲ್ಲಿ ಇಂದು ಮೂರನೇ ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ

ಡ್ರಕ್ ನೈಮ್ರುಪ್ ಟಶೊಗ್ವಾ ಮತ್ತು ಡ್ರಕ್ ಪುಯೆನ್ಸಮ್ ಟಿಶೋಗ್ವಾ ನಡುವೆ ನೇರ ಹಣಾಹಣಿ ಎದುರಾಗಿದೆ ಮುಕ್ತ ಮತ್ತು ನ್ಯಾಯ ಸಮ್ಮತ ಚುನಾವಣೆಗೆ ಅಗತ್ಯವಾದ ಎಲ್ಲ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಚುನಾವಣಾಧಿಕಾರಿಗಳು ತಿಳಿಸಿರುವ ಕುರಿತು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಚುನಾವಣಾ ಪ್ರಕ್ರಿಯೆ ವೀಕ್ಷಿಸಲು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಿಂದ ಏಳು ಮಂದಿ ಪ್ರತಿನಿಧಿಗಳನ್ನು ಆಯೋಗವು ಆಹ್ವಾನಿಸಿದೆ ಭಾರತದ ಉಕ್ಕನ ಮನುಷ್ಕ ಎಂದೇ ಗುರುತಿಸಿಕೊಂಡಿದ್ದ ಸರ್ದಾರ್ ವಲ್ಲಭ್ಭಾಯ್ ಪಟೇಲ್ ಸ್ಮರಣಾರ್ಥ ಗುಜರಾತ್ನ ನರ್ಮದಾ ನದಿ ತಪ್ಪಲಿನಲ್ಲಿ ನಿರ್ಮಿಸಲಾಗುತ್ತಿರುವ ಏಕತೆಯ ಸಂದೇಶ ಸಾರುವ ವಿಶ್ವದ ಅತಿ ಎತ್ತರದ ಪ್ರತಿಮೆ ಅನಾವರಣಕ್ಕೆ ಸಕಲ ಸಿದ್ದತೆ ಭರದಿಂದ ಸಾಗಿದೆ

ದೂರಸಂಪರ್ಕ ಇಲಾಖೆ ಮತ್ತು ಭಾರತೀಯ ವಿಶಿಷ್ಠ ಗುರುತಿನ ಸಂಖ್ಯೆ ಪ್ರಾಧಿಕಾರ ಈ ಕುರಿತು ದೆಹಲಿಯಲ್ಲಿಂದು ಜಂಟಿ ಹೇಳಿಕೆ ನೀಡಿದ್ದು ಮಾಧ್ಯಮಗಳ ವರದಿ ನಿರಾಧಾರ ಎಂದಿವೆ ಮೊಬ್ಲೆಲ್ ಬಳಕೆದಾರರಲ್ಲಿ ಅನಗತ್ಯ ಆತಂಕ ಸ್ಪಷ್ನಿಸಲಾಗಿದೆ ಆಧಾರ್ ಕಾರ್ಡ್ ಮೂಲಕ ಪಡೆದಿರುವ ಮೊಬ್ಲೆಲ್ ಸಂಖ್ಲೆಗಳು ಸಂಪರ್ಕ ಕಳೆದುಕೊಳ್ಳಲಿವೆ ಎಂದು ಸುಪ್ರಿಂಕೋರ್ಟ್ ತಿಳಿಸಿಲ್ಲ ಎಂದು ಅವು ಸ್ವಷ್ಷನೆ ನೀಡಿವೆ ಅರ್ಜೆಂಟೈನಾ ಬ್ಯೂನಸ್ ಐರಿಸ್ನಲ್ಲಿ ನಡೆಯುತ್ತಿರುವ ಯುವ ಒಲಿಂಪಿಕ್ ಕ್ರೀಡಾಕೂಟದ ಬಿಲ್ಲುಗಾರಿಕೆ ಸ್ವರ್ಧೆಯಲ್ಲಿ ಆಕಾಶ್ ಮಲ್ಲಿಕ್ ಭಾರತಕ್ಕೆ ಮೊದಲ ಬೆಳ್ಳಿ ಗೆದ್ದುಕೊಟ್ಟಿದ್ದಾರೆ

ಒಮನ್ನ ಮಸ್ತತ್ನಲ್ಲಿ ಇಂದು ಏಷ್ನನ್ ಪುರುಷರ ಹಾಕಿ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗಲಿದೆ

ವಿಶ್ವದ ಐದನೇ ರ್ಡಾಂಕಿನ ಭಾರತ ತಂಡ ಟೂರ್ನಿಯಲ್ಲಿ ಪಾಲ್ಗೊಂಡಿರುವ ಏಷ್ಯಾ ರಾಷ್ಷಗಳಲ್ಲೇ ಅತ್ತಧಿಕ ರ್ಡಾಂಕ್ ಹೊಂದಿದ್ಲು ಇಂಡೊನೇಷ್ನಾದ ಜಕಾರ್ತದಲ್ಲಿ ನೀಡಿದ ಕಂಚಿನ ಪ್ರದರ್ಶನಕ್ಕಿಂತ ಉತ್ತಮ ಪ್ರದರ್ಶನ ನೀಡಲು ಎದುರು ನೋಡುತ್ನಿದೆ